ಇವುಗಳಿಂದ ಗ್ರಾಹಕ ವೆಚ್ಚ ವ್ಯದ್ದಿಯಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಈ ಕ್ರಮಗಳಿಂದ ಬಂಡವಾಳ ವೆಚ್ಚ ಸುಧಾರಿಸುವುದಲ್ಲದೆ ದೇಶದ ಆರ್ಥಿಕತೆಯಲ್ಲಿ ಬೇಡಿಕೆ ವ್ಯದ್ವಿಸಲಿದೆ ಎಂದು ಪ್ರಧಾನಮಂತ್ರಿ ಟ್ಟೀಟ್ ಮಾಡಿದ್ದಾರೆ

ಮತ ಎಣಿಕೆ ಅದೇ ದಿನ ನಡೆಯಲಿದೆ

ಪ್ರಸಕ್ತ ಸಾಲಿನ ಮುಂಗಾರು ಮಾರುಕಟ್ಷೆ ಹಂಗಾಮಿನ ಭತ್ತ ಖರೀದಿ ವಿವಿಧ ರಾಜ್ಯಗಳಲ್ಲಿ ಸುಗಮವಾಗಿ ಸಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ

ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಮತ್ತು ಸಹಕಾರ ರಂಗಕ್ಷೆ ಅಪಾರ ಸೇವೆ ಸಲ್ಲಿಸಿದ ಡಾ ಬಾಳಸಾಹೇಬ್ ವಿಬೆ ಪಾಟೀಲ್ ಅವರ ಜೀವನ ಚರಿತ್ರೆ ಪುಸ್ತಕವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವೀಡಿಯೊ ಕಾನ್ಫರೆನ್ಸ್ ಮೂಲಕ ಇಂದು ಬಿಡುಗಡೆ ಮಾಡಿದರು ಪ್ರವರ ಗ್ರಾಮೀಣ ಶಿಕ್ಷಣ ಸೊಸ್ಸೆಟಿಯನ್ನು ಬಾಳಸಾಹೇಬ್ ವಿಖೆ ಪಾಟೀಲ್ ಪ್ರವರ ಗ್ರಾಮೀಣ ಶಿಕ್ಷಣ ಸೊಸ್ಸೆಟಿ ಎಂದು ಇದೇ ಸಂದರ್ಭದಲ್ಲಿ ಮರುನಾಮಕರಣ ಮಾಡಿದರು

ಬಾಳಸಾಹೇಬ್ ವಿಬೆ ಪಾಟೀಲ್ ಅವರು ಅನೇಕ ಬಾರಿ ಲೋಕಸಭಾ ಸದಸ್ನರಾಗಿಯೂ ಸೇವೆ ಸಲ್ಲಿಸಿದ್ಗಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ

ಬಾಳಸಾಹೇಬ್ ವಿಬೆ ಪಾಟೀಲ್ ಅವರು ಕೃಷಿ ಸಾಕಾರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಕಾರ್ಯದಿಂದ ಬ್ಲಾತರಾಗಿದ್ದಾರೆ ಸಾಕಾರ ರಂಗದಲ್ಲಿ ಅವರ ಹೆಸರು ಚಿರಸ್ನಾಯಿಯಾಗಿ ಉಳಿಯುತ್ತದೆ

ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ತತಿಕ ಧ್ಲೇಯಗಳೊಂದಿಗೆ ಸೊಸ್ಲೆಟ ಸೇವೆ ಸಲ್ಲಿಸುತ್ತಿದೆ ಇದರ ಖ್ಯಾತಿ ಪಾಟೀಲ್ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ ಕೇಂದ್ರ ಆರೋಗ್ಲ ಸಚಿವಾಲಯದ ಇ ಸಂಜೀವಿನಿ ಉಪಕ್ರಮ ರೋಗಿಗಳು ಮತ್ತು ವೈದ್ಯರಲ್ಲಿ ಹೆಚ್ಚಿನ ಜನಪ್ರಿಯತೆ ಗಳಿಸುತ್ತಿದೆ

ಆರೋಗ್ಯ ರಕ್ಷಣೆ ಸೇವೆಗಳ ಡಿಜೆಟಲ್ ಕಾರ್ಯವಿಧಾನವಾದ ಇ ಸಂಜೇವಿನಿ ಭಾರತೀಯ ಆರೋಗ್ಯ ರಕ್ಷಣೆಯ ವ್ಯವಸ್ಥೆಯಲ್ಲಿ ಪರ್ಯಾಯ ಸೇವೆಯಾಗಿ ರೂಪುಗೊಳ್ಳುತ್ತಿದೆ

ಎಲ್ಲಾ ಅಭ್ಲರ್ಥಿಗಳಿಗೂ ಮುಂಚಿತವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದ್ದಾರೆ

ಕೋವಿಡ್ ಕಂಟೈನ್ಮೆಂಟ್ ವಲಯಗಳಲ್ಲಿನ ವಿದ್ಯಾರ್ಥಿಗಳಿಗೆ ನಾಳೆ ನೀಟ್ ಪರೀಕ್ಷೆ ತೆಗೆದುಕೊಳ್ಲಲು ನ್ನಾಯಾಲಯ ಅವಕಾಶ ಮಾಡಿಕೊಟ್ಲಿದೆ ಪರೀಕ್ಷೆಗೆ ಹಾಜರಾಗಲು ಸಾಧ್ಯವಾಗದ ಕಂಟೈನ್ಮೆಂಟ್ ವಲಯಗಳಲ್ಲಿನ ಮತ್ತು ಕೋವಿಡ್ ಸೋಂಕಿತ ವಿದ್ವಾರ್ಥಿಗಳಿಗೆ ರಾಷ್ಷೀಯ ಪರೀಕ್ಷಾ ಸಂಸ್ಥೆ ನೀಟ್ ಪರೀಕ್ಷೆಗಳನ್ನು ನಡೆಸುತ್ತಿದೆ ದೇತದಲ್ಲಿ ಕಳೆದ ಕೆಲ ವಾರಗಳಿಂದ ಕೋವಿಡ್ ಪ್ರಕರಣಗಳ ದ್ಯೆನಂದಿನ ಸರಾಸರಿ ಕ್ರಮೇಣ ಕಡಿಮೆಯಾಗುತ್ತಿದೆ

ಸ್ಕ್ರಿಯ ಪ್ರಕರಣಗಳ ಸಂಬ್ದೆಯೂ ಗಣನೀಯವಾಗಿ ಕಡಿಮೆಯಾಗುತ್ತಿದ್ದು

ದೇತದಲ್ಲಿ ಚೇತರಿಕೆ ಪ್ರಮಾಣ ಗಣನೀಯ ಏರಿಕೆಯಾಗುತ್ತಿದ್ದು ಸ್ತ್ರಿಯ ಪ್ರಕರಣಗಳಗಿಂತ ಚೇತರಿಕೆ ಪ್ರಮಾಣ ಏಳೂವರೆ ಪಟ್ಟು ಅಧಿಕವಾಗಿದೆ

ಚೇತರಿಕೆ ವಿಷಯದಲ್ಲಿ ಭಾರತ ಜಾಗತಿಕವಾಗಿ ಉತ್ತಮ ಸ್ಥಾನದಲ್ಲಿದೆ ಕೇಂದ್ರ ಸರ್ಕಾರದ ಪರೀಕ್ಷೆ ಪತ್ತೆ ಚಿಕಿತ್ಸೆ ಮತ್ತು ತಂತ್ರಜ್ಞಾನದ ಕಾರ್ಯತಂತ್ರವನ್ನು ರಾಜ್ಲಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಳವಡಿಸಿಕೊಂಡಿರುವುದರಿಂದ ಸಾಂಕ್ರಾಮಿಕ ರೋಗ ವಿರುದ್ದದ ಹೋರಾಟದಲ್ಲಿ ಉತ್ತಮ ಫಲಿತಾಂಶ ಕಂಡುಬರುತ್ತಿದೆ

ಕೊರೋನಾ ಸೋಂಕು ತಡೆಗಟ್ಟಲು ರಾಜ್ಯಾದ್ದಂತ ಬೃಹತ್ ಜನಜಾಗೃತಿ ಆಂದೋಲನಾ ಹಮ್ನಿಕೊಳ್ಳಲಾಗಿದ್ದು ಇದಕ್ಕೆ ಸಾಹಿತಿಗಳು ಕಲಾವಿದರು ಸಮಾಜದ ವಿವಿಧ ವರ್ಗಗಳ ಮುಖಂಡರು ಕ್ಷೆಜೋಡಿಸಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಜನರು ಓಡಾಡುವಾಗ ಕಡ್ಡಾಯವಾಗಿ ಮಾಸ್ತ್ ಧರಿಸಬೇಕು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು ಎಂದು ವಿಜಯಪುರ ಜಿಲ್ಲೆ ಮಿಮಿಕ್ರಿ ಕಲಾವಿದ ರವಿಕೋರಿ ಸಂದೇಶ ನೀಡಿದ್ದಾರೆ ಸಾರ್ವಜನಿಕರ ರಕ್ಷಣೆ ಮತ್ತು ಪೊಲೀಸ್ ಕಾಣಿಗೆ ಬರುವ ಪ್ರತಿಯೊಬ್ಲರು ಆರೋಗ್ಯ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಬೇಕು ಎಂದು ದಾವಣೆಗೆರೆ ಜಿಲ್ಲೆಯ ಸಂತೇಬೆನ್ನೂರು ಮೊಲೀಸ್ ಕಾಣೆಯ ಸಬ್ಇನ್ಸ್ಹೆಕ್ಸರ್ ಶಿವರುದ್ರಪ್ಪ ಮನವಿ ಮಾಡಿದ್ದಾರೆ

ಕರ್ನ ಸಿಂಗ್ ಶೂಟಿಂಗ್ ಶ್ರೇಣಿಯಲ್ಲಿ ರಾಷ್ಷೀಯ ಶೂಟಿಂಗ್ ಶಿಬಿರವನ್ನು ಆಯೋಜಿಸಲಾಗಿದೆ ಕೊರೋನಾ ಹಿನ್ನೆಲೆಯಲ್ಲಿ ಅಗತ್ಯ ಸುರಕ್ಷತಾ ್ರಮಗಳು ಮತ್ತು ಮಾರ್ಗಸೂಚಿಗಳನ್ನು ಶಿಬಿರದಲ್ಲಿ ಅನುಸರಿಸಲಾಗುವುದು